ಈಶಾನ್ಯ ವಲಯದಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಸ್ತುತ ಆದ್ಲತೆ ನೀಡಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳದ್ದಾರೆ ಮಣಿಪುರ ಜಲ ಪೂರೈಕೆ ಯೋಜನೆಯ ಶಂಕುಸ್ಥಾಪನೆ ಸಮಾರಂಭದಲ್ಲಿ ವಿಡಿಯೋ ಕಾಸ್ಪರೆನ್ಸ್ ಮೂಲಕ ಪಾಲ್ಗೊಂಡ ಅವರು ಮಣಿಪುರ ರಾಜ್ಯದಲ್ಲಿ ಪ್ರಗತಿಗೆ ಇದ್ದ ಅಡೆತಡೆಗಳು ಈಗ ಇತಿಹಾಸದ ಭಾಗವಾಗಿವೆ

ತ್ರಿಪುರ ಮತ್ತು ಮಿಜೋರಾಂ ರಾಜ್ಗಳಲ್ಲೂ ಸಹ ಹಿಂಸಾ ಮಾರ್ಗವನ್ನು ತೊರೆದು ಮುಖ್ಯವಾಹಿನಿಗೆ ಸೇರಿದ್ದಾರೆ ಬ್ರು ರಿಯಾಂಗ್ ನಿರಾತ್ರಿತರು ಪ್ರಸ್ತುತ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ದುತ್ತಿದ್ದಾರೆ ಎಂದು ಪ್ರಧಾನಿ ಹೇಳಿದರು ಈಶಾನ್ನ ರಾಜ್ಲಗಳನ್ನು ದೇಶದ ಇತರ ರಾಜ್ಲಗಳೊಂದಿಗೆ ದೆಸೆಯಲು ಸರ್ಕಾರ ನಿರಂತರ ಪ್ರಯತ್ನ ನಡೆಸಿದೆ ಈಶಾನ್ನ ರಾಜ್ಲಗಳಲ್ಲಿ ಹೆದ್ದಾರಿಗಳು ರ್ಲೆಲ್ಲೆ ಮಾರ್ಗಗಳು ಮತ್ತು ವಿಮಾನ ನಿಲ್ಲಾಣಗಳನ್ನು ಮೇಲ್ಲರ್ಜೆಗೇರಿಸುವ ಕಾಮಗಾರಿಗಳನ್ನು ಸತತವಾಗಿ ನಡೆಸಲಾಗುತ್ತಿದೆ ಎಂದು ಹೇಳಿದರು

ನೂತನ ಅಭಿವ್ಯದ್ಲಿ ಬ್ಯಾಂಕಿನಿಂದ ಸಾಲ ನೆರವು ಪಡೆಯುವ ಮೂಲಕ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು

ಕಲ್ಲಿದ್ದಲು ವಲಯದಲ್ಲಿನ ಪ್ರಮುಖ ಸಾಧನೆಗಳನ್ನು ಪಟ್ಷ ಮಾಡಿ ಹೇಳದ ಅವರು ಕಳೆದ ಆರು ವರ್ಷಗಳಲ್ಲಿ ಜಾರಿಗೆ ತಂದ ಹೊಸ ಸುಧಾರಣೆಗಳಿಂದ ಕಲ್ಲಿದ್ದಲು ವಲಯವನ್ನು ಜಾಗತಿಕವಾಗಿ ಸ್ಪರ್ಧಾತ್ಕಗೊಳಿಸಲಾಗಿದೆ ಎಂದು ಹೇಳಿದರು ವಾಣಿಜ್ಞ ಗಣಿಗಾರಿಕೆ ಮಾಡುವ ನಿರ್ಧಾರವನ್ನು ಪ್ರಶಂಸಿಸಿದ ಅವರು ಇದರಿಂದ ಕಳ್ಳಿದ್ದಲು ಆಮದು ಮಾಡಿಕೊಳ್ಳಲು ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡಲಿದೆ ಎಂದು ಅಭಿಪ್ರಾಯಪಟ್ಟರು

ಕಲ್ಲಿದ್ದಲು ನಿಕ್ಷೇಪಗಳ ಪ್ರದೇಶಗಳಲ್ಲಿರುವ ಲಕ್ಷಾಂತರ ಜನರಿ ಪುನರ್ ವಸತಿ ಕಲ್ಲಿಸಲು ಸರ್ಕಾರ ಸ್ನಾಪಿಸಿರುವ ಜಿಲ್ಲಾ ಗಣಿ ನಿಧಿಗಳಿಂದ ಸಹಕಾರಿಯಾಗಿದೆ ಎಂದು ಹೇಳಿದರು

ಹೆಚ್ಚಿನ ಸಂಬ್ಲೆಯಲ್ಲಿ ಸೋಂಕಿತರು ಗುಣಮುಖರಾಗಿ ಬಿಡುಗಡೆಯಾಗುತ್ತಿರುವುದು ಒಟ್ಟು ಸಕ್ರಿಯ ಪ್ರಕರಣಗಳು ಮತ್ತು ಗುಣಮುಖರಾದವರ ನಡುವಿನ ಅಂತರವನ್ನು ಹೆಚ್ಚಿಸಿದೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸುಸ್ತಿರ ಪ್ರಯತ್ಯಗಳಿಂದಾಗಿ ಹಾಗೂ ಪರಿಣಾಮಕಾರಿ ನಿಯಂತ್ರಣ ಹೆಚ್ಚನ ಪರೀಕ್ಷೆ ಮತ್ತು ಪ್ರಾಮಾಣಿಕ ಹಾಗೂ ದಕ್ಷ ಚಿಕಿತ್ತಾ ನಿರ್ವಹಣಾ ಕಾರ್ಯತಂತ್ರದಿಂದಾಗಿ ಈ ಫಲಿತಾಂಶ ಕಂಡುಬರುತ್ತಿದೆ ಈ ಶ್ರಯತ್ನಗಳ ಪರಿಣಾಮವಾಗಿ ಸೋಂಕಿನಿಂದ ಸಾವನ್ನಪ್ಪತ್ತಿರುವವರ ಪ್ರಮಾಣ ಅತ್ಲಂತ ಕಡಿಮೆಯಾಗುವ ರೀತಿ ನಿರ್ವಹಿಸಲಾಗುತ್ತಿದೆ ಸದ್ದ ಸಾವಿನ ಪ್ರಮಾಣ ಶೇ

ಆದಾಗ್ಲೂ ದೇಶದಲ್ಲಿ ಕೊರೋನಾ ಮರಣ ದರ ಸತತವಾಗಿ ಇಳಿಮುಖವಾಗುತ್ತಿದೆ ಎಂದು ವಿವರಿಸಲಾಗಿದೆ

ಇದನ್ನು ಬೆಂಗಳೂರಿನ ಮಣಿಪಾಲ್ ಆಸ್ತತ್ರೆಯ ಶ್ವಾಸಕೋಶ ಉಸಿರಾಟ ಮತ್ತು ನಿಧ್ರಾ ವೈದ್ಯ ಶ್ವಾಸಕೋತ ಬದಲಾವಣೆ ವಿಭಾಗದ ಮುಖ್ಯಸ್ವರಾದ ವೈದ್ಯ ಡಾ ಸತ್ಯನಾರಾಯಣ ಮೈಸೂರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳ ಸಿಎಸ್ಐಆರ್ ಇನ್ಸ್ ಟ್ಯೂಟ್ ಆಫ್ ಜಿನೋಮಿಕ್ಸ್ ಅಂಡ್ ಇನ್ ಗ್ರೇಟವ್ ಬಯಾಲಜ ಐಜಿಐಬಿ ನಿರ್ದೇಶಕರಾದ ಡಾ ಅನುರಾಗ್ ಅಗರ್ ವಾಲ್ ಅವರ ವೈಜ್ಣಾನಿಕ ಮತ್ತು ವೈದ್ಯಕೀಯ ನೆರವಿನ ಸಹಭಾಗಿತ್ವದಲ್ಲಿ ಅಭಿವ್ಯದ್ಲಿಪಡಿಸಲಾಗಿದೆ

ಪ್ರಧಾನಮಂತ್ರಿ ಅವರ ಕರೆಗೆ ಸ್ವಂದಿಸಿ ನವದೆಹಲಿಯ ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ನ ಭಾಗವಾದ ಬೆಂಗಳೂರಿನ ರಾಷ್ಷೀಯ ವೈಮಾನಿಕ ಪ್ರಯೋಗಾಲಯ ತಕ್ಷಣವೇ ಕಾರ್ಯೋನ್ನುಖವಾಗಿ ದೇತೀಯ ಸ್ತಸ್ಲಿವಾಯು ವನ್ನು ಅಭಿವೃದ್ಧಿಪಡಿಸಿದೆ ಈ ಪೋರ್ಟಬಲ್ ವೆಂಟಲೇಟರ್ ಅಭಿವೃದ್ಧಿಗೆ ಖ್ಯಾತ ಶ್ವಾಸಕೋಶ ತಜ್ಞರಾದ ಡಾ ಸತ್ಯನಾರಾಯಣ ಮತ್ತು ಡಾ ಅನುರಾಗ್ ಅಗರ್ ವಾಲ್ ಅವರ ನೆರವನ್ನು ಪಡೆದುಕೊಳ್ಳಲಾಗಿದೆ

ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದು ಭಾರತ ಮಾತೆಯ ಇಟ್ಲರು ವೀರ ಸುಪುತ್ರರ ಜನ್ನದಿನದಂದು ಮಷಾನ್ ಹೋರಾಟಗಾರರನ್ನು ಸ್ನರಿಸೋಣ ಎಂದಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಿಲಕರು ತಮ್ಮ ಪ್ರಖರ ಚಿಂತನೆಗಳ ಮೂಲಕ ಹೊಸ ದಿಕ್ಕು ತೋರಿದ್ದರು ಸ್ವರಾಜ್ಯ ನನ್ನ ಜನ್ನ ಸಿದ್ದ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಎನ್ನುವ ಘೋಷಣೆಯೊಂದಿಗೆ ಸ್ನಾತಂತ್ರ್ನ ಸಂಗ್ರಾಮದ ಕಿಬ್ಲು ಹಚ್ಚಿದ್ದರು ಎಂದು ನೆನಪಿಸಿಕೊಂಡಿದ್ದಾರೆ ಸ್ವದೇಶಿ ಉತ್ತನ್ನಗಳ ಬಳಕೆ ಶಿಕ್ಷಣ ಮತ್ತು ಸ್ವರಾಜ್ಯ ಪರಿಕಲ್ಪನೆಗೆ ಉತ್ತೇಜನ ಲೋಕಮಾನ್ನರ ಕನಸಾಗಿತ್ತು ಆದರ್ಶಮಯ ಜೀವನ ಹೋರಾಟ ಮತ್ತು ದೇಶಭಕ್ಕಿಗಳಿಗೆ ತಿಲಕರು ಸದಾಕಾಲಕೂ ಅನುಕರಣೀಯ ವ್ಯಕ್ಲಿಯಾಗಿದ್ದಾರೆ ಎಂದು ಅಮಿತ್ ಶಾ ಹೇಳದ್ದಾರೆ ಮತ್ತೊಬ್ಲ ಮಹಾನ್ ಸ್ನಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ ಆಜಾದ್ ಅಪಾರ ಧೈರ್ಯ ದೇಶಭಕ್ತಿ ಮತ್ತು ತ್ಲಾಗ ಬಲಿದಾನಕ್ಕೆ ಮತ್ತೊಂದು ಹೆಸರಾಗಿದ್ದಾರೆ ಎಂದು ಅಮಿತ್ ಶಾ ಬಣ್ಣಿಸಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರೂ ಸಹ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದ ಈ ಇಬ್ಲರು ಹಿರಿಯರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಇಂದು ರಾಷ್ಷೀಯ ಪ್ರಸಾರ ದಿನ ಆಚರಿಸಲಾಗುತ್ತಿದೆ

ಜನರಿಗೆ ಮಾಹಿತಿ ಶಿಕ್ಷಣ ಮತ್ತು ಮನರಂಜನೆ ನೀಡುತ್ತಾ ಬಹುಜನ ಹಿತಾಯ ಬಹುಜನ ಸುಖಾಯ ತತ್ನದ ಅಡಿಯಲ್ಲಿ ಆಕಾಶವಾಣಿ ಕಾರ್ಯ ನಿರ್ವಹಿಸುತ್ತಿದೆ

ಸಾಮೂಹಿಕ ಪ್ರಯತ್ಯಗಳ ಮೂಲಕ ಜನ ಜೀವನದಲ್ಲಾದ ಸಕಾರಾತ್ಯಕ ಹಾಗೂ ಪರಿವರ್ತನೆ ಕುರಿತು ಸಾರ್ವಜನಿಕರು ತಮ್ಮ ಅಭಿಪ್ರಾಯ ಪಂಚಿಕೊಳ್ಲುವಂತೆ ಪ್ರಧಾನಮಂತ್ರಿ ಮನವಿ ಮಾಡಿದ್ಲಾರೆ

ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕವೂ ಸಂದೇಶಗಳನ್ನು ದಾಖಲಿಸಬಹುದು